ರಾಜಸ್ತಾನದ ಮೌಂಟ್ ಅಬೂನಲ್ಲಿರುವ ಬ್ರಹ್ಮಮಾರಿ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಿದ್ದ ಮಹಿಳೆಯರ ಸಬಲೀಕರಣ ಮತ್ತು ಸಾಮಾಜಿಕ ಪರಿವರ್ತನೆ ಕುರಿತ ರಾಷ್ಷೀಯ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರ ಸುರಕ್ಷತೆ ಗಂಭೀರ ವಿಷಯವಾಗಿದ್ದು ಈ ಕುರಿತು ಗಮನ ಹರಿಸಬೇಕಾಗಿರುವುದು ಅಗತ್ಯವಾಗಿದೆ ಎಂದರು ಭಾರತದ ಸಂವಿಧಾನದಲ್ಲಿ ನೀಡಲಾಗಿರುವ ಆರೋಪಿಗಳಿಗೆ ಕ್ಷಮಾಧಾನ ಪಡೆಯಲು ಇರುವ ಅವಕಾಶ ಮಕ್ಕಳ ಮೇಲಿನ ಅತ್ಯಾಚಾರ ಪ್ರಕರಣಗಳ ಆರೋಪಿಗಳಿಗೆ ದೊರೆಯಬಾರದು ಈ ಬಗ್ಗೆ ಸಂಸತ್ತು ಸೂಕ್ತ ತೀರ್ಮಾನ ಕ್ಕೆಗೊಳ್ಳಬೇಕು ಎಂದು ಅವರು ಸಲಹೆ ಮಾಡಿದರು ಮಹಿಳೆಯರ ಬಗ್ಗೆ ಗಂಡು ಮಕ್ಕಳಲ್ಲಿ ಗೌರವ ಭಾವನೆ ಮೂಡಿಸುವುದು ಮೋಷಕರ ಜವಾಬ್ದಾರಿಯಾಗಿದೆ ಎಂದು ರಾಷ್ಷಪತಿ ಪ್ರತಿಪಾದಿಸಿದರು

ಆರೋಪಿಗಳು ಮೊಲೀಸರಿಂದ ಶಸ್ತಾಸ್ತಗಳನ್ನು ಕಸಿದು ಕಲ್ಲು ತೂರಾಟ ನಡೆಸಿ ಪರಾರಿಯಾಗಲು ಯತ್ನಿಸಿದಾಗ ಮೊಲೀಸರು ಗುಂಡು ಹಾರಿಸಿದರು ಎಂದು ಸೈದ್ರಾಬಾದ್ನ ಮೊಲೀಸ್ ಆಯುಕ್ತ ಸಜ್ಜನರ್ ಸುದ್ದಿಗಾರರಿಗೆ ಮಾಹಿತಿ ನೀಡಿ ಈ ಘಟನೆಯಲ್ಲಿ ಒರ್ವ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಇಬ್ಬರು ಮೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ ಎಂದರು ದಿಶಾ ಪ್ರಕರಣದ ಆರೋಪಿಯ ಸಾವನ್ನು ಸೈಬಾಬಾದ್ ಮೊಲೀಸರು ದೃಢಪಡಿಸಿದ್ದಾರೆ

ಈ ಮಧ್ಯೆ ತೆಲಂಗಾಣದಲ್ಲಿ ಪಶುವೈದ್ಯೆಯ ಅತ್ಯಾಚಾರ ಪತ್ಯೆ ಪ್ರಕರಣದ ನಾಲ್ವರು ಆರೋಪಿಗಳು ಎನ್ಕೌಂಟರ್ ಬಗ್ಗೆ ಸ್ಥಳ ತನಿಖೆಗಾಗಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ತಂಡವೊಂದನ್ನು ಕಳುಹಿಸುತ್ತಿದೆ ಆದಷ್ಟು ಶೀಘ್ರದಲ್ಲೇ ವರದಿ ಸಲ್ಲಿಸುವಂತೆ ತಂಡಕ್ಕೆ ಸೂಚಿಸಲಾಗಿದೆ ಈ ಸಂಬಂಧದ ಮಾಧ್ಯಮ ವರದಿಗಳನ್ನು ತಾನಾಗಿಯೇ ಗಣನೆಗೆ ತೆಗೆದುಕೊಂಡಿರುವ ಆಯೋಗ ಈ ಕ್ರಮ ಕೈಗೊಂಡಿದೆ ಕೇಂದ್ರ ಸಚಿವೆ ಸ್ತ್ರತಿ ಇರಾನಿ ಅವರಿಗೆ ಬೆದರಿಕೆಯೊಡ್ಡಿರುವ ಕಾಂಗ್ರೆಸ್ ಸದಸ್ತ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಉಂಟಾದ ಗದ್ದಲದ ಕಾರಣ ಭೋಜನ ವಿರಾಮದ ಬಳಿಕ ಲೋಕಸಭೆ ಕಲಾಪದ ದಿನದ ಮಟ್ಟಿಗೆ ಮುಂದೂಡಲ್ಪಟ್ಟಿತ್ತು ಭೋಜನ ವಿರಾಮದ ಬಳಿಕ ಸದನ ಸಮಾವೇಶಗೊಂಡಾಗ ಗದ್ದಲದ ವಾತಾವರಣ ಕಂಡು ಬಂದಿತು ಪ್ರಶ್ನೋತ್ತರ ವೇಳೆಯಲ್ಲಿ ಸ್ಕೃತಿ ಇರಾನಿ ಅವರು ಮಾತನಾಡುತ್ತಿದ್ದಾಗ ದುರ್ವರ್ತನೆ ತೋರಿದ ಕಾಂಗ್ರೆಸ್ನ ಸದಸ್ಯ ಬೇಷರತ್ ಕ್ಷಮೆ ಕೇಳಬೇಕೆಂದು ಸಂಸದೀಯ ವ್ಡವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮನವಿ ಮಾಡಿದರು ಕಾಂಗ್ರೆಸ್ ಸದಸ್ಯ ಬೇಷರತ್ ಕ್ಷಮೆ ಕೇಳುವಂತೆ ಅವರಿಗೆ ಮನವಿ ಮಾಡಬೇಕೆಂದು ಸಭಾಧ್ಯಕ್ಷ ಸ್ವಾನದಲ್ಲಿದ್ದ ಮೀನಾಕ್ಷಿ ಲೇಖಿ ಅವರು ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರಿಗೆ ಮನವಿ ಮಾಡಿದರು ಫ್ಟನೆ ನಡೆದಾಗ ತಾವು ಸದನದಲ್ಲಿ ಇರಲಿಲ್ಲವಾದ ಕಾರಣ ಆ ಬಗ್ಗೆ ಪ್ರತಿಕ್ರಿಯೆಸುವುದಿಲ್ಲ ಎಂದು ರಂಜನ್ ಹೇಳಿದರು ಸಮಸ್ಯೆ ಬಗೆಹರಿಸಲು ಸದಸ್ಯರು ಸಮಾಲೋಚನೆ ನಡೆಸುವುದಕ್ಕಾಗಿ ಸದನ ಕಲಾಪವನ್ನು ಒಂದು ತಾಸು ಮುಂದೂಡಲಾಗಿತ್ತು ದೇಶಾದ್ಯಂತ ಮಾಲಿನ್ಯ ನಿಯಂತ್ರಣಕ್ಕೆ ರಾಷ್ಟಮಟ್ಟದಲ್ಲಿ ಕಾಲಮಿತಿಯೊಳಗೆ ರಾಷ್ಟೀಯ ಶುದ್ಧ ಗಾಳಿ ಕಾರ್ಯಕ್ರಮವನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಪರಿಸರ ಅರಣ್ಯ ಪವಾಮಾನ ವೈಪರಿತ್ಯ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ

ಕೃಷಿ ಮತ್ತು ರೈತ ಕಲ್ಲಾಣ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ರಾಜ್ಯಸಭೆಗಿಂದ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ

ರೈತಪರ ಯೋಜನೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡಲಾಗಿದ್ದು ಈ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನೊಳಗೊಂಡ ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣ್ ಅಭಿಯಾನಕ್ಕೆ ಅನುಮೋದನೆ ನೀಡಿದೆ ಎಂದು ತೋಮರ್ ತಿಳಿಸಿದರು

ಮತದಾನ ಬೆಳಿಗ್ಗೆ ಏಳು ಗಂಟೆಗೆ ಆರಂಭವಾಗುವುದು

ಬಿಬಿಎಂಪಿ ವ್ವಾಪ್ತಿಯ ನಾಲ್ಕು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಡಿಮೆ ಮತದಾನವಾಗಿದೆ

ಆರ್

ಗಂಗಾನದಿ ಸ್ವಜ್ಞತೆಯಿಂದ ಕೂಡಿ ಸುಗಮವಾಗಿ ಹರಿಯುವಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದರು

ಸಮಗ್ರ ಜಲ ನಿರ್ವಹಣೆ ಈಗಿನ ಅವಶ್ವಕತೆಯಾಗಿದ್ದು ಇದನ್ನು ಯಶಸ್ವಿಗೊಳಿಸಲು ಜನತೆಯ ಪಾಲ್ಗೊಳ್ಳುವಿಕೆ ಅಗತ್ನವಿದೆ ಎಂದು ಶೆಖಾವತ್ ಹೇಳಿದರು ಭಾರತ ಮಾರಿಶಸ್ ನಡುವೆ ಬಹು ಹಂತದ ದ್ವಿಪಕ್ಷೀಯ ಬಾಂಧವ್ಯದ ಜೊತೆಗೆ ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಉಭಯ ದೇಶಗಳು ಮುಂದಾಗಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಮಾರಿಶಿಸ್ ಪ್ರಧಾನಿ ಪ್ರವಿಂದ್ ಜುಗ್ನಾಥ್ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದರು ಅವರ ಪತ್ನಿ ಕೊಬಿಟಾ ಜುಗ್ನಾಥ್ ಅವರೊಂದಿಗೆ ಖಾಸಗಿ ಭೇಟಿಗೆ ಆಗಮಿಸಿರುವ ಮಾರಿಶಿಸ್ ಪ್ರಧಾನಿಯವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದರು ಮಾರಿಶಿಸ್ ದೇಶದ ಬೆಳವಣಿಗೆಗೆ ಭಾರತ ಅಗತ್ಯವಾದ ಎಲ್ಲ ಸಹಾಯವನ್ನು ನೀಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾರಿಶಿಸ್ ಪ್ರಧಾನಿಗೆ ಭರವಸೆ ನೀಡಿದರು ಮೆಟ್ರೋ ಎಕ್ಸ್ಪ್ರೆಸ್ ಯೋಜನೆ ಇಎನ್ಟಿ ಆಸ್ತ್ರೆ ಸ್ಟಾಪನೆ ಸಾಮಾಜಿಕ ವಸತಿ ಯೋಜನೆ ಸೇರಿದಂತೆ ಹಲವು ಹಂತದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಅಗತ್ಯ ಸಹಕಾರ ನೀಡಬೇಕೆಂದು ಮಾರಿಶಿಸ್ ಮಾಡಿದ ಮನವಿಗೆ ಭಾರತ ಸಹಮತ ವ್ಯಕ್ತಪಡಿಸಿದೆ ಭಾರತಕ್ಕೆ ಮಾರಿಶಿಸ್ ಪ್ರಧಾನಿ ಪ್ರವಿಂದ್ ಜುಗ್ನಾಥ್ ಭೇಟಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ಸೂಚಿಸಿದರು ದೇಶದಿಂದ ಪಲಾಯನ ಮಾಡಿರುವ ಮೈಸೂರು ರಸ್ತೆ ಬಿಡದಿಯ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದನ ಸುಳಿವಿನ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಆತನ ಸುಳಿವಿನ ಬಗ್ಗೆ ಮಾಹಿತಿ ನೀಡುವಂತೆ ಎಲ್ಲ ದೂತವಾಸ ಕಚೇರಿಗಳಿಗೆ ಮನವಿ ಮಾಡಲಾಗಿದೆ ಆತ ತನ್ನದೇ ಆದ ಪ್ರತ್ಯೇಕ ರಾಜ್ಯ ರಚಿಸುತ್ತಾನೆ ಎನ್ನುವ ವದಂತಿಗಳಲ್ಲಿ ಹುರುಳಿಲ್ಲ ಎಂದು ವಿದೇಶಾಂಗ ವ್ಚವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ ಸ್ವಂತ ವೆಬ್ಸೈಟ್ ಹೊಂದಿದ ಮಾತ್ರಕ್ಕೆ ಸ್ವಂತ ರಾಜ್ಯ ರಚಿಸಲು ಸಾಧ್ವವಿಲ್ಲ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಷಪಡಿಸಿ ಆತನ ಪಾಸ್ಮೋರ್ಟ್ ಹಾಗೂ ಅರ್ಜಿಯನ್ನು ತಿರಸ್ಗರಿಸಲಾಗಿದೆ ಎಂದು ಅವರು ಹೇಳಿದರು

ಎಂಟು ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ವಿದೇಶಾಂಗ ಇಲಾಖೆ ವಕ್ತಾರರು ತಿಳಿಸಿದ್ದಾರೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ

ಸಂಸತ್ತಿನ ಆವರಣದಲ್ಲಿರುವ ಡಾ

ಅಂಬೇಡ್ಕರ್ ಅವರ ಭಾವಚಿತ್ರಕ್ಷೆ ರಾಷ್ಷವತಿ ರಾಮನಾಥ್ ಕೋವಿಂದ್ ಗೌರವ ನಮನ ಸಲ್ಲಿಸಿದರು

ವೆಂಕಯ್ವನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾದ್ಯಕ್ಷ ಓಂ ಬಿರ್ಲಾ ಮಾಜಿ ಪ್ರಧಾನಿ ಡಾ